ಬೆಂಗಳೂರು ನಗರದ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಗಾಂಧಿ ಜಯಂತಿಯ ಅಂಗವಾಗಿ ಪ್ರಧಾನ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಸಿಕೊಳ್ಳಲಾಗಿತ್ತು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಾ

ಕುಮಾರ ಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಪುರಸ್ಕಾರ ಪ್ರದಾನ ಮಾಡಿದರು ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಅನೇಕರು ಉಪಸ್ಕಿತರಿದ್ದರು ಬಳಕ ಮುಖ್ಯಮಂತ್ರಿಗಳು ಮಾತನಾಡಿ ನದಿಮೂಲಗಳಿಂದ ನಲ್ಲಿ ಮೂಲಕ ನೀರು ಪೂರೈಸುವ ಜಲಧಾರೆ ಯೋಜನೆಗೆ ಡಿಪಿಆರ್ ಸಿದ್ದಗೊಂಡಿದ್ದು

ಬೆಂಗಳೂರು ಪ್ರೆಸ್ ಕ್ಷಬ್ ಆವರಣದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿಯವರ ಮೊಮ್ಗಳು ಸುಮಿತ್ರಾ ಗಾಂಧಿ ಕುಲಕರ್ಣಿ ಸಸಿಯೊಂದನ್ನು ನೆಟ್ಟರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಗಾಂಧಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗಾಂಧೀಜಿಯವರ ಆದರ್ಶ ಗುಣಗಳನ್ನು ಸ್ಪರಿಸಲಾಯಿತು ಇದೇ ವೇಳೆ ಲಾಲ್ ಬಹುದ್ದೂರ್ಶಾಸ್ತಿಯವರ ಕೊಡುಗೆಯನ್ನು ಸ್ಕರಿಸಲಾಯಿತು ದೊಡ್ಡಬಳ್ಳಾಪುರದಲ್ಲಿ ರಾಷ್ಷೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು

ಮಹಾತ್ನಾ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತಿ ಅವರ ಭಾವಚಿತ್ರಗಳಿಗೆ ಪುಷ್ಪ ಗೌರವ ಅರ್ಪಿಸಿ ಮಹಾತ್ನಾ ಗಾಂಧೀಜಿ ಅವರ ಕುರಿತು ವಾರ್ತಾ ಇಲಾಖೆ ಹೊರತರುವ ಜನಪದ ಮಾರ್ಚ್ ಆಫ್ ಕರ್ನಾಟಕ ಮಾಸಿಕಗಳ ವಿಶೇಷ ಸಂಚಿಕೆಗಳನ್ನು ಕಿರುಪುಸ್ತಕಗಳನ್ನು ಜೆಲ್ಲಾ ಪಂಚಾಯಿತಿ ಆಧ್ಯಕ್ಷರು ಬಿಡುಗಡೆ ಮಾಡಿದರು ದಾವಣಗೆರೆ ಮಹಾನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಗಾಂಧೀಜಯಂತಿ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್

ರವೀಂದ್ರನಾಥ್ ಗಾಂಧಿಯವರ ಗ್ರಾಮ ಸ್ವರಾಜ್ವದ ಕಲ್ಲನೆ ಸಾಕಾರಗೊಳ್ಳಬೇಕಾದ ಅಗತ್ಯವಿದೆ ಎಂದು ಹೇಳಿದ್ದಾರೆ ಮಹಾತ್ಮಗಾಂಧಿ ಜಯಂತಿ ಅಂಗವಾಗಿ ರಾಜ್ಯ ಬಿಜೆಒ ವತಿಯಿಂದ ಸ್ವಚ್ಚತಾ ಅಭಿಯಾನವನ್ನು ಬೆಂಗಳೂರಿನಲ್ಲಿಂದು ಹಮ್ಸಿಕೊಳ್ಳಲಾಗಿತ್ತು ಬಿಜೆಪಿ ಅಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಧಾನ ಸಭೆಯ ಉಪನಾಯಕ ಆರ್ ಅಶೋಕ್ ಹಿರಿಯ ಮುಖಂಡರಾದ ಗೋವಿಂದ ಕಾರಜೋಳ ಸಂಸದ ಪಿ

ಮೋಹನ್ ಕಾರ್ಯಕರ್ತರೊಂದಿಗೆ ಬನಶಂಕರಿಯ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಕುವೆಂಪು ಉದ್ಯಾನದಲ್ಲಿ ಸ್ವಚ್ಯತಾ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಕುವೆಂಪು ಪುಕ್ಕಳ ಸ್ವಚ್ಯಗೊಳಿಸಿದರಲ್ಲದೇ ಸ್ಥಳೀಯರಿಗೆ ಫನ ತ್ಯಾಜ್ಯ ನಿರ್ವಹಣೆ ಕುರಿತು ಜಾಗೃತಿ ಮೂಡಿಸುವ ಪುಸ್ತಕ ವಿತರಿಸಿದರು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಮಾಜಿ ಸಚಿವರಾದ ರಾಮಲಿಂಗಾರೆಡ್ಡಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಷನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು

ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರು ಪ್ರತಿಪಾದಿಸಿದ್ದ ಸರ್ವಧರ್ಮ ಸಮಾನತೆ ಸಹಿಷ್ಣತಾ ಸಿದ್ದಾಂತಗಳನ್ನು ಇದುವರೆಗೂ ಪಾಲಿಸಿಕೊಂಡು ಬಂದಿದೆ ಅವುಗಳು ಇಂದಿಗೂ ಪ್ರಸ್ತುತ ಎಂದು ಹೇಳಿದರು

ಚಿಕ್ಕಬಳ್ಣಾಪುರ ನಗರಸಭೆಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಣಾನಗೊಳಿಸಲಾಗುತ್ತಿದೆ ಈ ಕುರಿತಂತೆ ನಗರಸಭಾ ಆಯುಕ್ತ ಉಮಾಕಾಂತ್ ಆಕಾಶವಾಣಿಯೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಅನುಷ್ಠಾನ ಕುರಿತು ವಿವಿರ ನೀಡಿದ್ದಾರೆ